ವಿಸ್ತರಣೆಯೂ ಇಲ್ಲ ಸಚಿವ ಸಿ

ಶಿವಳ್ಳ ನಿಧನದಿಂದ ತೆರವಾದ ಸ್ಥಾನವನ್ನು ಮಾತ್ರ ಭರ್ತಿ ಮಾಡಲಾಗುತ್ತದೆ ಎಂದು ಕಾಂಗ್ರೆಸ್ ಜೆಡಿಎಸ್ ಸಮಸ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಮೈಸೂರಿನಲ್ಲಿಂದು ಸುದ್ಗಿಗಾರರೊಂದಿಗೆ ಮಾತನಾಡಿದ ಅವರು ಮೈತ್ರಿ ಸರ್ಕಾರದಲ್ಲಿ ಕಾಂಗ್ರೆಸ್ ಪಾಲಿನ ಒಂದು ಸಚಿವ ಸ್ಥಾನ ಹಾಗೂ ಜೆಡಿಎಸ್ನ ಎರಡು ಸ್ಥಾನ ಖಾಲಿ ಇವೆ ಎಂದು ಹೇಳಿದರು ಕಾಂಗ್ರೆಸ್ ತನ್ನ ಪಾಲಿನ ಒಂದು ಸ್ಥಾನ ಭರ್ತಿ ಮಾಡಲಿದ್ದು ಜೆಡಿಎಸ್ ನಿರ್ಧಾರ ತಮಗೆ ಗೊತ್ತಿಲ್ಲ ಮೈತ್ರಿ ಪಕ್ಷಗಳಲ್ಲಿನ ಅತ್ಯಪ್ತ ಶಾಸಕರನ್ನು ಸಮಾಧಾನಪಡಿಸಲು ಸಂಪುಟ ವಿಸ್ತರಣೆ ಮಾಡುತ್ತಿಲ್ಲ ಎಂದು ಅವರು ತಿಳಿಸಿದರು ಕಾಂಗ್ರೆಸ್ ಶಾಸಕ ರಮೇಶ್ ಜಾರಕಿಹೊಳಿ ಯಾವುದೇ ಕಾರಣಕ್ಕೂ ಪಕ್ಷ ತೊರೆಯುವುದಿಲ್ಲ ಎಂದು ಅವರು ಸ್ಪಪ್ಪಪಡಿಸಿದರು

ಲೋಕಸಭೆ ಚುನಾವಣಾ ಫಲಿತಾಂಶ ಕೇಂದ್ರ ಸರ್ಕಾರದ ಮೇಲೆ ಜನತೆ ನೀಡಿದ ತೀರ್ಮ ರಾಜ್ಯ ಸರ್ಕಾರದ ಮೇಲೆ ಯಾವುದೇ ಪರಿಣಾಮ ಬೀರದು ಚುನಾವಣಾ ಫಲಿತಾಂಶದ ಬಗ್ಗೆ ಪಕ್ಷದ ಕೆಳಸ್ವರದ ಕಾರ್ಯಕರ್ತರ ಜೊತೆ ಪರಾಮರ್ಶೆ ನಡೆಸಲಾಗುವುದು ಎಂದು ಅವರು ತಿಳಿಸಿದರು ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿ ನಾಯಕ ಎಸ್

ಕೃಷ್ಣ ಅವರ ಮನೆಗೆ ಶಾಸಕ ಸುಧಾಕರ್ ಮತ್ತು ರಮೇಶ್ ಜಾರಕಿಹೊಳಿ ಭೇಟಿ ಕಾಕತಾಳೀಯ ಶಾಸಕ ಸುಧಾಕರ್ ಭೇಟಿಗೆ ರಮೇಶ್ ಜಾರಕಿಹೊಳಿ ಹೋಗಿದ್ದರು ಆ ವೇಳೆ ಸುಧಾಕರ್ ಎಸ್

ಕೃಷ್ಣ ಅವರ ಮನೆಗೆ ಹೊರಟದ್ದರಿಂದ ಇಬ್ಬರೂ ಒಟ್ಟಿಗೆ ತೆರಳಿದರು ಎಂದು ಸಿದ್ದರಾಮಯ್ಯ ಹೇಳಿದರು ಬಿಜೆಪಿ ನಾಯಕ ಆರ್ ಅಶೋಕ ಅಥವಾ ಮಂಡ್ಯ ಲೋಕಸಭಾ ಕ್ಷೇತ್ರದ ಸಂಸದೆ ಸುಮಲತಾ ಅಂಬರೀಷ್ ಅವರು ಎಸ್

ಕೃಷ್ಣ ಮನೆಗೆ ಬರುವ ವಿಚಾರ ಇಬ್ಬರಿಗೂ ತಿಳಿದಿರಲಿಲ್ಲ ಎಲ್ಲರ ಭೇಟಿ ಆಕಸಿಕ ಎಂದು ಸಿದ್ದರಾಮಯ್ಯ ವಿವರಿಸಿದರು ಲೋಕಸಭಾ ಚುನಾವಣೆ ಫಲಿತಾಂಶ ರಾಜ್ಯದಲ್ಲಿನ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಎಂದು ಶಾಸಕ ವಿ ಮುನಿಯಪ್ಪ ತಿಳಿಸಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ನಿನ್ನೆ ಪ್ರಚಾರ ನಡೆಸಿದ ಸಂದರ್ಭದಲ್ಲಿ ಮಾತನಾಡಿದ ಅವರು ಲೋಕಸಭಾ ಚುನಾವಣೆ ರಾಜ್ಯ ಸರ್ಕಾರಕ್ಕೆ ಜನಾದೇಶವಲ್ಲ ಎಂದಿದ್ದಾರೆ

ಯಡಿಯೂರಪ್ಪ ತಿಳಿಸಿದ್ದಾರೆ ಪಿಟಿಐ ಸುದ್ದಿ ಸಂಸ್ಹೆಯೊಂದಿಗೆ ಮಾತನಾಡಿದ ಅವರು ರಾಜ್ವದಲ್ಲಿನ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಪತನವಾದರೆ ಹೊಸದಾಗಿ ವಿಧಾನಸಭಾ ಚುನಾವಣೆ ನಡೆಯಬೇಕು ಎಂಬುದನ್ನು ಪಕ್ಷ ಬಯಸುತ್ತದೆ ಎಂದು ಹೇಳಿದರು ಜೆಡಿಎಸ್ನೊಂದಿಗೆ ಬಿಜೆಪಿ ಸರ್ಕಾರ ರಚನೆ ಅಸಾಧ್ಯವಾದುದು ಈ ಹಿಂದೆ ಮುಖ್ಯಮಂತ್ರಿ ಎಚ್

ರಾಜ್ಞಾದ್ಯಂತ ತಲೆದೋರಿರುವ ಬರ ಹಾಗೂ ಕುಡಿಯುವ ನೀರಿನ ಸಮಸ್ಯೆ ಸೇರಿದಂತೆ ಜನರ ಸಮಸ್ಥೆಗಳನ್ನು ಪರಿಪರಿಸುವಲ್ಲಿ ಗಮನ ನೀಡದೆ ಆಡಳಿತಾರೂಢ ಮೈತ್ರಿ ಪಕ್ಷಗಳು ತಮ್ಮ ನಡುವಿನ ಭಿನ್ನಾಭಿಪ್ರಾಯಗಳನ್ನು ಮರೆಮಾಚಿ ಅಧಿಕಾರದಲ್ಲಿ ಮುಂದುವರೆಯಲು ಹವಣಿಸುತ್ತಿವೆ ಎಂದು ಯಡಿಯೂರಪ್ಪ ಹೇಳದರು

ಹಂಗಾಮಿ ಸಭಾಧ್ಯಕ್ಷರು ಎಲ್ಲ ಚುನಾಯಿತ ನೂತನ ಸದಸ್ಸರಿಗೆ ಅಧಿಕಾರ ಮತ್ತು ಗೌಪ್ಲತೆಯ ಪ್ರಮಾಣವಚನ ಬೋಧಿಸಲಿದ್ದಾರೆ ಎಂದು ಮೂಲಗಳು ಮಾಹಿತಿ ನೀಡಿವೆ

ಸಭಾಧ್ಯಕ್ಷರ ನೇಮಕದ ನಂತರ ಸಂಸತ್ತಿನ ಉಭಯ ಸದನಗಳು ರಾಷ್ಷಪತಿಗಳ ಭಾಷಣದ ಮೇಲಿನ ವಂದನಾನಿರ್ಣಯ ಚರ್ಚೆಯನ್ನು ಕೈಗೆತ್ತಿಕೊಳ್ಳಲಿವೆ

ಐದು ವರ್ಷಗಳ ಆಡಳಿತ ಪೂರ್ಣಗೊಳಿಸಿದ ನಂತರ ಸತತ ಎರಡನೆಯ ಅವಧಿಗೆ ಪ್ರಧಾನಮಂತ್ರಿಯಾಗುತ್ತಿರುವ ಮೊದಲ ಬಿಜೆಪಿ ನಾಯಕ ಎನ್ನುವ ಹೆಗ್ಗಳಕೆಗೆ ನರೇಂದ್ರ ಮೋದಿ ಪಾತ್ರರಾಗುತ್ತಿದ್ದಾರೆ ಈ ಮೊದಲು ಕಾಂಗ್ರೆಸ್ ನಾಯಕರಾದ ಜವಹರ್ಲಾಲ್ ನೆಹರು ಇಂದಿರಾಗಾಂಧಿ ಮತ್ತು ಡಾ ಮನಮೋಹನ್ಸಿಂಗ್ ಅವರು ಸತತ ಎರಡು ಅವಧಿಗೆ ದೇಶದ ಪ್ರಧಾನಮಂತ್ರಿಗಳಾಗಿದ್ದರು